ನಾಳೆಯಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭದ ಹಿನ್ನೆಲೆ ನವದೆಹಲಿಯಲ್ಲಿಂದು ಸರ್ಕಾರದಿಂದ ಸರ್ವಪಕ್ಷ ಸಭೆ ಆಯೋಜನೆ

ಬುಡಕಟ್ಟು ಸಮುದಾಯಗಳ ಅಭಿವೃದ್ದಿ ಸರ್ಕಾರದ ಆದ್ಯತೆಯಾಗಿದೆ ಗೃಹ ಸಚಿವ ಅಮಿತ್ ಶಾ

ಅಕಾಲಿಕ ಮಳೆಯಿಂದ ಉಂಟಾದ ಹಾನಿಗೊಳಗಾದ ಸಂತ್ರಸ್ತ ರೈತರಿಗೆ ಮಹಾರಾಷ್ಟ ರಾಜ್ಯಪಾಲರಿಂದ ಅರ್ಥಿಕ ಪರಿಹಾರ ಫೋಷಣೆ

ವೆಂಕಯ್ಥನಾಯ್ಡು ಅವರೂ ಸಹ ಇಂದೇ ಮೇಲ್ಮನೆಯ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರೊಂದಿಗೆ ಸಭೆ ನಡೆಸಲಿದ್ದಾರೆ ನಿನ್ನೆ ರಾತ್ರಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ಸರ್ವಪಕ್ಷ ಸಭೆ ಕರೆದಿದ್ದರೂ ಸುಗಮ ಕಲಾಪಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಅವರು ಸಭೆಯಲ್ಲಿ ಎಲ್ಲಾ ನಾಯಕರನ್ನು ಕೋರಿದರು ಸಭೆಯ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಓಂ ಬಿರ್ಲಾ ವ್ವವಹಾರ ಸಲಹಾ ಸಮಿತಿ ಜತೆಗಿನ ಚರ್ಚೆ ಬಳಕ ಸದನದಲ್ಲಿ ಎಲ್ಲಾ ವಿಷಯಗಳನ್ನು ಕೈಗತ್ತಿಕೊಳ್ಳಲು ಪ್ರತಿಪಕ್ಷಗಳಿಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿವಿಧ ನಾಯಕರುಗಳೊಂದಿಗೆ ಮತ್ತು ಸಂಸದರೊಂದಿಗೆ ಉತ್ತಮ ಸಂವಾದ ನಡೆಯಿತು ಸಂಸತ್ತಿನ ಅಧಿವೇಶನ ಫಲಪ್ರದಾಯಕವಾಗುವುದನ್ನು ತಾವು ಎದುರು ನೋಡುತ್ತಿರುವುದಾಗಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಪಟೇಲ್ ಮತ್ತು ಅರ್ಜುನ್ ರಾಮ್ ಮೇಫವಾಲ್ ಕಾಂಗ್ರೆಸ್ ನಾಯಕ ಆಧೀರ್ ರಂಜನ್ ಚೌಧರಿ ಡಿಎಂಕೆ ನಾಯಕ ಟಿ ಆರ್ ಬಾಲು ಟಿಎಂಸಿ ನಾಯಕ ಸುದೀಪ್ ಬಂಡೋಪಾಧ್ವಾಯ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಬಿಎಸ್ಪಿಯ ಡ್ಯಾನಿಶ್ ಅಲಿ ಮತ್ತು ಎಐಎಂಐಎಂನ ಅಸಾದುದ್ದೀನ್ ಓವೈಸಿ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು

ನವದೆಹಲಿಯಲ್ಲಿ ನಿನ್ನೆ ಅವರು ರಾಷ್ಟೀಯ ಬುಡಕಟ್ಟು ಉತ್ಸವ ಆದಿ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿ ಬಿಜೆಪಿ ಸರಕಾರ ಯಾವಾಗ ಅಧಿಕಾರಕ್ಕೆ ಬಂದಾಗಲೂ ಬುಡಕಟ್ಟು ಸಮುದಾಯಗಳ ಕಲ್ಕಾಣಕ್ಕೆ ಸದಾ ಶ್ರಮಿಸಿದೆ ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ಏಕಲವ್ಯ ಮಾದರಿಯ ವಸತಿ ಶಾಲೆಗಳನ್ನು ತೆರೆಯಲು ನಿರ್ಧರಿಸಿದೆ ಎಂದು ಹೇಳಿದರು ಬುಡಕಟ್ಲು ವ್ಲವಹಾರಗಳ ಸಚಿವ ಅರ್ಜುನ್ ಮುಂಡಾ ಮಾತನಾಡಿ ಬುಡಕಟ್ಲು ಸಮುದಾಯದವರನ್ನು ಸಬಲೀಕರಣಗೊಳಿಸಲು ಸರಕಾರವು ವನ್ ಧನ್ ಯೋಜನೆ ಪಾರಂಭಿಸಿದೆ ಮತ್ತು ಬುಡಕಟ್ಟು ಸಮುದಾಯದವರ ವಿಶಿಷ್ಟ ಸಂಸ್ಕೃತಿ ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಅಂತಾರಾಷ್ಷೀಯ ಮಾರುಕಟ್ಟಿಗೆ ಸಂಪರ್ಕಿಸುವುದು ಸಚಿವಾಲಯದ ಪ್ರಯತ್ನವಾಗಿದೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಮೂನೆಗಳು ಮತ್ತು ಆದಾಯವನ್ನು ಸರಳೀಕರಿಸುವ ಕುರಿತು ಚರ್ಚಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಯಿತು ಸಭೆಯ ಕುರಿತು ಸರಣಿ ಟ್ವೀಟ್ಗಳನ್ನು ಮಾಡಿರುವ ಹಣಕಾಸು ಸಚಿವಾಲಯ ಜಿಎಸ್ಟಿ ಅರ್ಜಿಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಬಗ್ಗೆ ಎದ್ದಿರುವ ಕಾಳಜಿಯನ್ನು ಪರಿಹರಿಸಲು ನಡೆಯುತ್ತಿರುವ ಪ್ರಯತ್ನಗಳ ಭಾಗವಾಗಿ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆ ನಡೆಸಿದರು ರಾಜಸ್ತಾನ ತೆರಿಗೆ ಸಲಹೆಗಾರರ ಸಂಘ ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ಗಳ ಸಂಸ್ನೆ ಕಾನ್ಸೆಡ್ರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ತ್ ಮತ್ತು ಲಘು ಉದ್ಲೋಗ ಭಾರತಿ ಪ್ರತಿನಿಧಿಗಳೊಂದಿಗೆ ನಿರ್ಮಲಾ ಸೀತಾರಾಮನ್ ಚರ್ಚಿಸಿದರು ಜೆಎಸ್ಟಿ ಅರ್ಜಿಗಳನ್ನು ಮತ್ತಷ್ಟು ಸರಳಗೊಳಿಸುವುದು ಹಾಗೂ ಅರ್ಜಿಗಳ ಭರ್ತಿ ಪ್ರಕ್ರಿಯೆಗಳನ್ನು ಹೆಚ್ಚು ಬಳಕೆದಾರರ ಸ್ನೇಹಿಯಾಗಿ ಮಾಡುವುದು ಈ ಸಭೆಯ ಮುಖ್ಯ ಉದ್ದೇಶವಾಗಿತ್ತು ಮುಂದಿನ ಹಣಕಾಸು ವರ್ಷದಿಂದ ಪ್ರಾರಂಭವಾಗಲಿರುವ ಹೊಸ ಜಿಎಸ್ಟ ಮರುಪಾವತಿ ವ್ಲವಸ್ಥೆ ಕುರಿತು ರಾಷ್ಲವ್ಹಾಪಿ ವ್ಲಾಪಕ ಸಮಾಲೋಚನೆ ನಡೆಸಬೇಕೆಂದು ಈ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನಿರ್ದೇಶನ ನೀಡಿದರು ಹೆಡ್ ಅಕಾಲಿಕ ಮಳೆಯಿಂದಾಗಿ ಉಂಟಾದ ಹಾನಿಗೊಳಗಾದ ಸಂತ್ರಸ್ತ ರೈತರಿಗೆ ಮಹಾರಾಷ್ಟ ರಾಜ್ಜಪಾಲ ಭಗತ್ಸಿಂಗ್ ಕೋಶಯಾರಿ ಅವರು ಆರ್ಥಿಕ ಪರಿಹಾರ ಘೋಷಿಸಿದ್ದಾರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಕಾಲಿಕ ಮಳೆಯಿಂದಾಗಿ ಮಹಾರಾಷ್ಟದಲ್ಲಿ ರೈತರು ಭಾರಿ ನಷ್ಟ ಅನುಭವಿಸಿದ್ದರು

ಪಶ್ಲಿಮಬಂಗಾಳದಲ್ಲಿ ಇತ್ತೀಚೆಗೆ ಉಂಟಾದ ಬುಲ್ಬುಲ್ ಚಂಡಮಾರುತದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಬದಲಿ ಕೃಷಿ ಪದ್ಧತಿಯನ್ನು ಅಳವಡಿಸುವ ಬಗ್ಗೆ ಸರ್ಕಾರ ನಿರ್ಧರಿಸಿದೆ

ಕೇಂದ್ರ ತಂಡವು ಇತ್ತೀಚೆಗೆ ಬುಲ್ ಬುಲ್ ಚಂಡಮಾರುತದಿಂದ ಉಂಟಾದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಕೈಗೊಳ್ಳಬೇಕಾದ ಪರಿಹಾರ ಹಾಗೂ ಪುನರ್ನಿರ್ಮಾಣ ಕೆಲಸದ ಬಗ್ಗೆ ಅಲ್ಲಿನ ಕಾರ್ಯದರ್ತಿಗಳೊಂದಿಗೆ ಚರ್ಚೆ ನಡೆಸಿತ್ತು

ಭಾರತದೊಳಕ್ಕೆ ಭಯೋತ್ವಾದಕರನ್ನು ರವಾನಿಸುತ್ತಿರುವ ಅಂಶವನ್ನು ಪಾಕಿಸ್ತಾನ ನಿರಾಕರಿಸುತ್ತಿಲ್ಲ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಪ್ಯಾರೀಸ್ನಲ್ಲಿ ಅವರು ಪ್ರಾನ್ಸ್ ದಿನಪತ್ರಿಕೆ ಲೇ ಮೊಂಡೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಈ ವಿಷಯ ತಿಳಿಸಿದ್ದಾರೆ ಪಾಕಿಸ್ತಾನವು ನಿಜವಾಗಿಯೂ ಭಾರತದೊಂದಿಗೆ ಸ್ನೇಪಯುತ ಬಾಂಧವ್ಯ ಹೊಂದಲು ಬಯಸುವುದಾದರೆ ದಾವುದ್ ಇಬ್ರಾಹಿಂ ಮತ್ತು ಪಫೀಜ್ ಸಯೀದ್ ನಂತಪ ಅಪರಾಧಿಗಳು ಹಾಗೂ ಭಯೋತ್ಪಾದಕರನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಎಂದು ಕಡಾಖಂಡಿತವಾಗಿ ಹೇಳಿದ್ದಾರೆ

ನಿನ್ನೆ ಒಡಿತಾ ಕರಾವಳಿಯ ಡಾ ಅಬ್ಲುಲ್ ಕಲಾಂ ದ್ನೀಪದಿಂದ ಉಡಾಯಿಸಲಾದ ಮೇಲ್ವೆಯಿಂದ ಮೇಲ್ವೆಗೆ ಚಿಮ್ನವ ಮಧ್ಯಂತರ ಶ್ರೇಣಿಯ ಪರಮಾಣು ಸಾಮರ್ಥ್ಯದ ಕ್ಷಿಪಣಿ ಪರೀಕ್ಷೆಯು ಯಶಸ್ವಿಯಾಗಿದೆ

ಶಸ್ತಾಸ್ತ ವ್ವವಸ್ಥೆಯ ಕಾರ್ಯದಕ್ಷತೆಯನ್ನು ಪುನರ್ಸ್ಥಾಪಿಸುವ ನಿಟ್ಟನಲ್ಲಿ ಈ ಪರೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು ಮಧ್ಯಮ ಶ್ರೇಣಿಯ ಕ್ಷಿಪಣಿಯ ಮೇಲ್ಟೈಯಿಂದ ಮೇಲ್ಟೈಗೆ ಚಿಮ್ಲುವ ವಿಶ್ವಾಸಾರ್ಹತೆಯನ್ನು ಈ ಯಶಸ್ವಿ ಉಡಾವಣೆಯು ಮತ್ತೊಮ್ಲೆ ಸಾಬೀತುಪಡಿಸಿದೆ

ಕೇಂದ್ರದ ಬೆಂಬಲದೊಂದಿಗೆ ರಾಜ್ಯ ಸರ್ಕಾರ ಕಡಲ ಕ್ಲಸ್ಟರ್ ಸ್ಥಾಪಿಸಲು ನಿರ್ಧರಿಸಿದೆ ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ತಿಳಿಸಿದ್ದಾರೆ ಕರಾವಳಿ ರಾಜ್ಯಗಳ ಸಾಮರ್ಥ್ಯವನ್ನು ಹಡಗು ನಿರ್ಮಾಣ ಕೇಂದ್ರದ ಹಬ್ ಆಗಿ ರೂಪಿಸುವ ಗುರಿಯನ್ನು ಇದು ಹೊಂದಿದೆ ಈ ಕ್ಲಸ್ಟರ್ನಿಂದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳಗೆ ದೊಡ್ಡ ಉತ್ತೇಜನ ಸಿಗಲಿದೆ ಎಂದು ಗೋವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಕಡಲ ಕ್ಲಸ್ವರ್ ಸ್ಮಾಪಿಸಲು ರಾಜ್ಯ ಸರ್ಕಾರ ಭೂಮಿಯನ್ನು ಗುರುತಿಸಿದ್ದು ಕೇಂದ್ರದ ಎಂಎಸ್ಎಂಇ ಸಚಿವಾಲಯದೊಂದಿಗೆ ಚರ್ಚಿಸಿದೆ ಎಂದು ಅವರು ತಿಳಿಸಿದರು

ಪ್ಕಾರಾ ಅಥ್ಲೆಟಿಕ್ಸ್ನಲ್ಲಿ ಇದು ಭಾರತದ ಈವರೆಗಿನ ಶ್ರೇಷ್ಠ ಸಾಧನೆಯಾಗಿದೆ

ಉತ್ತಮ ಸಾಧನೆಯಾಗಿತ್ತು

ಡಾ ಕರ್ನಿಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಮಹಿಳೆಯರ ಟ್ರ್ಯಾಪ್ ಅರ್ಹತಾ ಸುತ್ತಿನ ಸ್ಪರ್ಧೆಗಳಿಗೆ ಚಾಲನೆ ದೊರೆಯಲಿದೆ